ಎಸ್ ಯಡಿಯೂರಪ್ಪ ಅಂತಾರಾಜ್ಞ ಮತ್ತು ಅಂತರ್ಜಿಲ್ಲೆಗಳ ನಡುವೆ ಷರತ್ತುಬದ್ದ ವಾಹನ ಸಂಚಾರಕ್ಷೆ ಇಂದಿನಿಂದ ಅವಕಾಶ ಕಲ್ಪಿಸಲು ರಾಜ್ಞ ಸಚಿವ ಸಂಪುಟ ತೀರ್ಮಾನ ವಿದೇಶಗಳಲ್ಲಿರುವ ಕನ್ನಡಿಗರನ್ನು ಕರೆತರಲು ಕ್ರಮ ಸಚಿವ ಎಸ್

ಹಿರಿಯ ಬಾಲಿವುಡ್ ನಟ ರಿಷಿ ಕಪೂರ್ ನಿಧನ ಗಣ್ಣರ ಕಂಬನಿ

ಯಡಿಯೂರಪ್ಪ ಹೇಳದ್ದಾರೆ ಬೆಂಗಳೂರಿನಲ್ಲಿಂದು ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಸುದ್ಗಿಗೋಷ್ನಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಕೊರೊನಾ ಕೆಂಪು ವಲಯ ಹೊರತುಪಡಿಸಿ ಉಳಿದೆಡೆ ನಿರ್ಬಂಧಗಳನ್ನು ಸಡಿಲಿಸುವ ಸಾಧ್ಯತೆಗಳವೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೂ ಸಹ ಇತ್ತೀಚೆಗೆ ನಡೆದ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸೋಂಕು ನಿಯಂತ್ರಣ ಹಾಗೂ ಆರ್ಥಿಕ ಚಟುವಟಿಕೆಗಳು ಒಟ್ಟೊಟ್ಟಿಗೆ ನಡೆಯಬೇಕೆಂದು ಅಭಿಪ್ರಾಯಪಟ್ಟದ್ದಾರೆ ಈ ಹಿನ್ನೆಲೆಯಲ್ಲಿ ಪಲವು ವಲಯಗಳಿಗೆ ವಿನಾಯಿತಿ ದೊರೆಯುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಂದು ಸಂಜೆ ಕೈಗಾರಿಕೋದ್ದಮಿಗಳ ಜೊತೆ ಚರ್ಚೆ ನಡೆಸಿ ಪಸಿರು ವಲಯಗಳಲ್ಲಿ ಕೈಗಾರಿಕೆಗಳನ್ನು ಪುನರಾರಂಭಿಸುವ ಕುರಿತಂತೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ರಾಜ್ಯದಲ್ಲಿ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದ್ದು

ಮಾಧ್ಯಮಗಳು ಕೊರೊನಾಗೆ ಸಂಬಂಧಿಸಿದಂತೆ ನಕಾರಾತ್ತಕ ಸುದ್ದಿಗಳನ್ನು ಪ್ರಸಾರ ಮಾಡಬಾರದು ಕೊರೊನಾ ವಾರಿಯರ್ಸ್ ಮತ್ತು ಜನಸಾಮಾನ್ಗರಲ್ಲಿ ಆತ್ತವಿಶ್ವಾಸ ಮೂಡಿಸುವ ಸುದ್ದಿಗಳ ಪ್ರಸಾರಕ್ಷೆ ಒತ್ತು ನೀಡಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಇದಕ್ಕೂ ಮುನ್ನ ಕಾನೂನು ಮತ್ತು ಸಂಸದೀಯ ವ್ಲವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ಮಾತನಾಡಿ ಕೇಂದ್ರದ ಸೂಚನೆಯಂತೆ ಇಂದಿನಿಂದಲೇ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲೆಗಳ ನಡುವೆ ವಲಸೆ ಕಾರ್ಮಿಕರು ಪ್ರವಾಸಿಗರು ಹಾಗೂ ಇತರೆಡೆ ಸಿಲುಕಿರುವ ಜನರನ್ನು ಕೊಂಡೊಯ್ಲುವ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಅಗತ್ಯ ಕಂಡುಬಂದರೆ ರಾಜ್ಯದ ಒಳಗೆ ಹಾಗೂ ಬೇರೆ ರಾಜ್ಯಗಳಿಗೆ ತೆರಳುವವರಿಗೆ ಒಂದು ಬಾರಿ ಅನ್ವಯವಾಗುವಂತೆ ಬಸ್ ವ್ಯವಸ್ನೆ ಕಲ್ಲಿಸಲಾಗುವುದು ಎಂದರು

ಆಕ್ರಮ ಮರಳು ಸಾಗಾಟವನ್ನು ವ್ಯವಸ್ಥತವಾಗಿ ನಿಯಂತ್ರಿಸುವ ಉದ್ದೇಶದಿಂದ ಸೂತನ ಮರಳು ನೀತಿ ಜಾರಿಗೆ ತರುವ ಪ್ರಸ್ತಾವಕ್ಷೆ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಚೆಸಿ

ಇದಕ್ಕಾಗಿ ಸಮಗ್ರ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್

ಬೆಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಗುಜರಾತ್ ಸೇರಿದಂತೆ ಇತರ ಕೆಲವು ರಾಜ್ಗಳಲ್ಲೂ ಕನ್ನಡಿಗರು ಸಿಲುಕಿಕೊಂಡಿದ್ದು ಅವರನ್ನು ಕರೆತರುವ ಪ್ರಯತ್ನಗಳು ಸಾಗಿದ್ದು ಇದಕ್ಕಾಗಿ ಪ್ರತ್ಯೇಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು

ಇವರೆಲ್ಲರನ್ನು ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಂತೆ ಆರೋಗ್ಯ ತಪಾಸಣೆ ಮಾಡಿ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಎಂದು ಸುರೇಶ್ ಕುಮಾರ್ ಮಾಹಿತಿ ನೀಡಿದರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರಕ್ತ ಸಂಗ್ರಪ ಅತ್ಯಂತ ಕಡಿಮೆಯಾಗಿದ್ದು

ಈ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವ ಬಿತ್ರೀರಾಮುಲು ಬೆಂಗಳೂರಿನಲ್ಲಿಂದು ಸಂಜೆ ದಾನಿಗಳಿಂದ ರಕ್ತ ಸಂಗ್ರಹ ಮಾಡುವ ಆಂಬ್ಬುಲೆನ್ಸ್ ವಾಹನಕ್ಕೆ ಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಕರ್ನಾಟಕ ರೆಡ್ಕ್ರಾಸ್ ಸಂಸ್ಥೆಯ ಕೇಂದ್ರ ಕಚೇರಿ ಆವರಣದಲ್ಲಿ ಸುಸ್ವಿತ ಆಂಬ್ಲುಲೆನ್ ವಾಹನಗಳಿಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ

ಇದೀಗ ಲಾಕ್ಡೌನ್ ಪರಿಣಾಮ ನೂರು ಯೂನಿಟ್ನಷ್ಟು ಸಹ ರಕ್ತ ದೊರೆಯುತ್ತಿಲ್ಲ ಹೀಗಾಗಿ ದಾನಿಗಳ ಬಳಿ ಸಂಚಾರಿ ವಾಹನದ ಮೂಲಕ ತೆರಳಿ ರಕ್ಷ ಸಂಗ್ರಹಿಸುವ ಉದ್ಗೇತದಿಂದ ಈ ತ್ರಮ ಕೈಗೊಳ್ಲಲಾಗಿದೆ ಎಂದು ಕರ್ನಾಟಕ ರೆಡ್ಕ್ರಾಸ್ನ ಸಭಾಪತಿ ಎಸ್ ನಾಗಣ್ಣ ಆಕಾಶವಾಣಿಗೆ ತಿಳಿಸಿದ್ದಾರೆ

ಪಾಟೀಲ್ ಹಾಗೂ ಮಾಜ ಸಚಿವ ಮಾಲೀಕಯ್ನ ಗುತ್ತೇದಾರ್ ಅವರ ನಿಯೋಗ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿತ್ತು ರಾಜ್ಯದಲ್ಲಿ ಈ ಬಾರಿ ಕೊರೊನಾ ಸೋಂಕು ಸಮಸ್ಯೆಯಿಂದಾಗಿ ಸ್ನಳೀಯ ಸಂಸ್ಥೆಗಳ ಆಸ್ತಿ ತೆರಿಗೆ ಪರಿಷ್ಠರಣೆ ಮಾಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಕ್ಕರೆ ಮತ್ತು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಲಾರ್ ತಿಳಿಸಿದ್ದಾರೆ

ಎಲ್ಲಾ ವರ್ಗದ ಜನಸಮೂಹ ಸಂಕಷ್ಷದಲ್ಲಿದ್ದು ಅವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರ ಪ್ರದೇಶಗಳಲ್ಲಿ ಕುಡಿಯುವ ನೀರು ಜಾನುವಾರುಗಳಿಗೆ ಮೇವು

ಬೆಂಗಳೂರಿನಲ್ಲಿ ಮಳೆ ಹೆಚ್ಚಾಗಿದ್ದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಇಂದು ಸಂಜೆ ಬಿಬಿಎಂಪಿ ಕಚೇರಿಯಲ್ಲಿ ಮಹತ್ವದ ಸಭೆ ಕರೆಯಲಾಗಿದೆ ಎಂದು ಹೇಳಿದರು

ನಿನ್ನೆ ಅವರನ್ನು ಮುಂಬೈನ ಆಸ್ಪತ್ತೆಗೆ ದಾಖಲಿಸಲಾಗಿತ್ತು

ರಿಷಿ ಕಪೂರ್ ನಿಧನಕ್ಕೆ ಪ್ರಧಾನಿ ನರೇಂದ್ರಮೋದಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಗಣ್ಣರ ಸಂತಾಪ ಸೂಚಿಸಿದ್ದಾರೆ

ಶಿವರಾಜ್ ತಿಳಿಸಿದ್ದಾರೆ